ಪೂಜಾರಿ

ರಾಜ್ಞದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಅತಿ ಶೀಘವೇ ಲಸಿಕೆ ಲಭ್ಯವಾಗಲಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಡಾ

ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಲಸಿಕೆಯನ್ನು ಎಲ್ಲರಿಗೂ ಕೊಡುವ ಸಂಬಂಧ ಯಾವ ರೀತಿಯ ಸಿದ್ದತಗಳನ್ನು ಮಾಡಿಕೊಳ್ಳಬೇಕು ಎಂಬುವುದರ ಕಡೆಗೆ ಗಮನ ನೀಡಲಾಗಿದೆ ಎಂದರು ಲಸಿಕೆ ಲಭ್ಯವಾದ ನಂತರ ಮೊದಲು ಕೊರೋನಾ ವಾರಿಯರ್ಗಳಿಗೆ ಹಿರಿಯ ನಾಗಂಕರಿಗೆ ಪುಟ್ಟ ಮಕ್ಕಳಿಗೆ ಆಸ್ತಮ ನಿಮೋನಿಯಾ ಪ್ಯದಯ ಸಂಬಂಧಿ ಕಾಯುಲೆಗಳಿಂದ ಬಳಲುತ್ತಿರುವವರಿಗೆ ಲಸಿಕೆ ನೀಡಲಾಗುವುದು ಎಂದರು

ಎಲ್ಲರಿಗಿಂತ ಮುಂಚಿತವಾಗಿಯೇ ರಾಜ್ಯದ ಜನರಿಗೆ ಲಸಿಕೆ ಲಭ್ಯವಾಗಲಿದೆ ಎಂಬ ಆಶಾ ಭಾವನೆಯನ್ನು ಸಚಿವ ಸುಧಾಕರ್ ವ್ಯಕ್ತಪಡಿಸಿದರು

ಪ್ರಚಾರ ಕಾರ್ಯ ಕಾವೇರುತ್ತಿದೆ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿ ಪಕ್ಷದ ನಾಯಕರಾದ ಆರ್ ಅಕೋಕ ಮತ್ತು ಗೋಪಾಲಯ್ಯ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು ಕಾಂಗ್ರೆಸ್ ಅಭ್ವರ್ಥಿ ಕುಸುಮಾ ಪರವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಜೆಡಿಎಸ್ ಅಭ್ಯರ್ಥಿ ವಿ ಕೃಷ್ಣಮೂರ್ತಿ ಪರವಾಗಿ ಯುವಜನತಾದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೈಕ್ ರ್್ಾಲಿ ಮೂಲಕ ಮತಯಾಚನೆ ಮಾಡಿದ್ದಾರೆ

ಈ ಎರಡು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ

ಗದಗ ಹಾವೇರಿ ಹಾಗೂ ಉತ್ತರಕನ್ನಡ ಜಿಲ್ಲೆಗಳನ್ನು ಪಠ್ಚಿಮ ಪದವೀದರ ಕ್ಷೇತ್ರ ಒಳಗೊಂಡಿದೆ

ಹಾವೇರಿ ಜಿಲ್ಲೆಯಲ್ಲೂ ಪ್ಲಿಮ ಪದವೀದರ ಕ್ಷೇತ್ರದ ಚುನಾವಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಹಾವೇರಿ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಷಣ್ಣವರ ತಿಳಿಸಿದ್ದಾರೆ

ಕೊರೋನಾ ಸೋಂಕು ತಡೆಗಟ್ಟುವ ಉದ್ದೇಶದಿಂದ ಆರೋಗ್ಯ ಸಿಬ್ಬಂದಿ ಮತ್ತು ವೈದ್ಯರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲೂ ಪರಿಷತ್ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಂಡಿದೆ ಈಗ ಕೊರೋನಾ ಜಾಗ್ಬತಿ ಸಂದೇಶವನ್ನು ಕೇಳೋಣ ರಾಜ್ಞದ ಮುಜರಾಯಿ ದೇವಸ್ಥಾನಗಳ ಅಧಿಕಾರವಧಿ ಮುಗಿದ ಆಡಳಿತ ಮಂಡಳಿ ಸಮಿತಿಗಳಿಗೆ ಹೊಸ ಸಮಿತಿ ರಚನೆ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮುಜರಾಯಿ ಮತ್ತು ದಕ್ಷಿಣಕನ್ನಡ ಜೆಲ್ಲಾ ಉಸ್ತುವಾರಿ ಸಚಿವ ಕೋಟಾ ತ್ರೀನಿವಾಸ ಪೂಜಾರಿ ಹೇಳದ್ದಾರೆ

ವಿತ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಇದಕ್ಕೆ ಸಹಕರಿಬದ ಅಧಿಕಾರಿಗಳು ಮತ್ತು ಮೈಸೂರು ಜನತೆಗೆ ಜೆಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಧನ್ನವಾದ ಅರ್ಪಿಸಿದ್ದಾರೆ ಮ್ನೆಸೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ದಸರಾ ಮಹೋತ್ತವ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನಡೆದಿದ್ದು ಅಧಿಕಾರಿಗಳು ಜಲ್ಲೆಯ ಜನಪ್ರತಿನಿಧಿಗಳು ಹೊಲೀಸರು ಕೊರೋನಾ ವಾರಿಯರ್ಗಳು ಹೀಗೆ ಎಲ್ಲಾ ವರ್ಗದ ಜನತೆ ಸಹಕಾರ ನೀಡಿದ್ದಾರೆ ಎಂದರು ದಸರಾ ಮಹೋತ್ಪವ ಯಶ್ಚಿಗೆ ಕಾರಣರಾದ ಎಲ್ಲರಿಗೂ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಅವರು ಹೇಳಿದರು

ಚಿಕ್ಕಮಗಳೂರು ಜೆಲ್ಲಾ ಹೊಲೀಸ್ ಇಲಾಖೆ ವತಿಯಿಂದ ಚಿಕ್ಕಮಗಳೂರಿನಲ್ಲಿಂದು ಕೊರೋನಾ ಜಾಗೃತಿ ಸೈಕಲ್ ಜಾಥಾ ನಡೆಯಿತು ಜೆಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಶ್ವತಿ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಯಿತು ಕೊರೋನಾ ಜಾಗೃತಿ ಅಂಗವಾಗಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು ಆಕಾಶವಾಣಿಯೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ವತಿ ಮಾತನಾಡಿ ಸೋಂಕು ತಡೆಗಟ್ಟಲು ಪ್ರತಿಯೊಬ್ಬರೂ ನಿಯಮಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದರು

ಸುಂದರೇಶ ಬಾಬು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಡಾ

ನಾಗಪ್ಪ ಪರಿಪರದಲ್ಲಿಂದು ನಿಧನರಾಗಿದ್ದಾರೆ